ಸೆಲಹೆಗಾರ ಅಜಿತ್ ಧೊವಾಲ್ ಅವರಿಂದ ಸ್ತಳೀಯರೊಂದಿಗೆ ಸಂವಾದ ಸಹಜ ಸ್ತಿತಿಯತ್ತ ನೂತನ ಕೇಂದ್ರಾಡಳಿತ ಪ್ರದೇಶ

ನಿನ್ನೆ ಆರ್ಬಿಐ ರೆಪೊ ದರಗಳನ್ನು ತಗ್ಗಿಸುವ ಪರಿಣಾಮ ಬ್ಯಾಂಕ್ ಸಾಲಗಳು ಅಗ್ಗ

ನೆರೆಬಾಧಿತ ಜಿಲ್ಲೆಗಳಲ್ಲಿ ಇಂದು ಮುಖ್ಯಮಂತ್ರಿಗಳಿಂದ ವೈಮಾನಿಕ ಸಮೀಕ್ಷೆ

ರಿಯಾಸಿ ಜಿಲ್ಲೆಯಲ್ಲಿ ಇಂದಿನಿಂದ ಸರ್ಕಾರಿ ಕಛೇರಿಗಳು ಮತ್ತು ಬ್ಯಾಂಕ್ಗಳು ಕಾರ್ಯನಿರ್ವಹಿಸಲಿವೆ ಆದರೆ ಶಾಲಾ ಕಾಲೇಜುಗಳಿಗೆ ರಜೆ ಮುಂದುವರಿಯಲಿದೆ

ಕಾನೂನು ಮತ್ತು ನ್ಯಾಯ ಸಚಿವಾಲಯ ಈ ಕುರಿತು ಗೆಜೆಟ್ ಅಧಿಸೂಚನೆಯನ್ನು ಹೊರಡಿಸಿದೆ ಈ ಬಗ್ಗೆ ಸಂಸತ್ನ ಎರಡೂ ಸದನಗಳು ನಿರ್ಣಯ ಅಂಗೀಕರಿಸಿದ ನಂತರ ಈ ಕ್ರಮ ಕೈಗೊಳ್ಳಲಾಗಿದೆ ಜಮ್ಮು ಮತ್ತು ಕಾಶ್ಮಿರದಲ್ಲಿ ನಿನ್ನೆ ಸಂಜೆ ಪಾಕಿಸ್ತಾನಿ ಪಡೆಗಳು ಮತ್ತೊಮ್ಮೆ ಕದನ ವಿರಾಮವನ್ನು ಉಲ್ಲಂಘಿಸಿವೆ ಭಾರತೀಯ ಮುಂಚೂಣಿ ಪಡೆಗಳು ಮತ್ತು ನಾಗರಿಕ ವಸತಿ ಪ್ರದೇಶಗಳ ಮೇಲೆ ಪಾಕ್ ಪಡೆಗಳು ಅಪ್ರೋಚೊದಿತ ಗುಂಡಿನ ದಾಳಿ ನಡೆಸಿರುವುದಾಗಿ ಅಧಿಕೃತ ಮೂಲಗಳು ಮಾಹಿತಿ ನೀಡಿವೆ

ಪಾಕಿಸ್ತಾನಿ ಪಡೆಗಳು ಸುಂದರ್ ಬನ್ ವಲಯದಲ್ಲಿ ಗಡಿ ನಿಯಂತ್ರಣ ರೇಖೆಯ ಗುಂಟ ಸಣ್ಣ ಶಸ್ತ್ರಾಸ್ತ್ರಗಳು ಮತ್ತು ಶೆಲ್ದಾಳಿ ನಡೆಸಿವೆ ಭಾರತೀಯ ಪಡೆಗಳು ಇದಕ್ಕೆ ಸೂಕ್ತ ಪ್ರತ್ಯುತ್ತರ ನೀಡಿವೆ

ಬಹುಕೋಟಿ ಪಿಎನ್ಬಿ ಹಗರಣದ ಪ್ರಮುಖ ಆರೋಪಿಯಾಗಿರುವ ಗೋಕುಲ್ ನಾಥ್ ಶೆಟ್ಟಿಗೆ ಪಾಲಿಗ್ರಾಫ್ ಮತ್ತು ನಾರ್ಕೊ ಅನಾಲಿಸಿಸ್ ಪರೀಕ್ಷೆಗಳನ್ನು ನಡೆಸಲು ಸಿಬಿಐ ಅನುಮತಿ ಪಡೆದಿದೆ ಮುಂಬ್ವೆನಲ್ಲಿರುವ ಪಿಎನ್ಬಿ ಬ್ರಾಡ್ ಹೌಸ್ ಶಾಖೆಯ ಮಾಜಿ ಉಪ ವ್ಯವಸ್ಥಾಪಕ ಗೋಕುಲ್ ನಾಥ್ ಅವರನ್ನು ಕಳೆದ ವರ್ಷ ಮಾರ್ಚ್ನಲ್ಲಿ ಬಂಧಿಸಲಾಗಿತ್ತು ವಿಶೇಷ ಸಿಬಿಐ ನ್ಯಾಯಾಧೀಶ ಜೆ ಎಸ್ ಜಗದಾಳೆ ಬಳಿ ಅರ್ಜಿ ಸಲ್ಲಿಸಿದ ಸಿಬಿಐ ಆರೋಪಿಯು ಹಣಕಾಸು ನೆರವು ಪಡೆದಿರುವ ಬಗ್ಗೆ ತಿಳಿಯಬೇಕಾದರೆ ಈ ಪರೀಕ್ಷೆಗಳು ಅಗತ್ಯವಿದೆ ಎಂದು ಹೇಳಿದೆ

ಕಳೆದ ಸೋಮವಾರದಿಂದ ಮುಂಬೈನಲ್ಲಿ ನಡೆದ ಮೂರು ದಿನಗಳ ಹಣಕಾಸು ನೀತಿ ಸಮಿತಿಯ ಸಭೆ ಇಂದು ಮುಕ್ತಾಯಗೊಂಡ ಹಿನೆಲೆಯಲ್ಲಿ ದ್ವೈಮಾಸಿಕ ಹಣಕಾಸು ನೀತಿ ಪ್ರಕಟಿಸಲಾಯಿತು ಸಭೆಯಲ್ಲಿ ಪಾಲ್ಗೊಂಡಿದ್ದ ಹಣಕಾಸು ನೀತಿ ಸಮಿತಿಯ ಎಲ್ಲಾ ಸದಸ್ಯರು ರೆಪೊ ದರವನ್ನು ಇಳಿಕೆ ಮಾಡಲು ಅವಿರೋಧವಾಗಿ ಮತ ಚಲಾಯಿಸಿದರು

ಕ್ರಿಪ್ಪ್ ಮಿಶನ್ ವಿಫಲತೆ ನಂತರ ಗಾಂಧೀಜಿ ಮುಂಬೈಯ ಗೊವಾಲಿಯಾ ಟ್ಯಾಂಕ್ ಮೈದಾನದಲ್ಲಿ ಮಾಡಿದ ಭಾರತ ಬಿಟ್ಟು ತೊಲಗಿ ಭಾಷಣದಲ್ಲಿ ಸ್ಲಾತಂತ್ರ ಕ್ಲಾಗಿ ಮಾಡು ಇಲ್ಲವೆ ಮಡಿ ಎಂದು ದೇಶದ ಜನರಿಗೆ ಕರೆ ನೀಡಿದ್ದರು ಈ ಪ್ರಮುಖ ಸ್ವಾತಂತ್ರ್ ಚಳವಳಿಯಲ್ಲಿ ಭಾಗವಹಿಸಿದ್ದ ಅಸಂಖ್ಯಾತ ಯೋಧರು ಮತ್ತು ಜನಸಾಮಾನ್ಯರನ್ನು ದೇಶ ಇಂದು ಗೌರವದಿಂದ ನೆನಪಿಸಿಕೊಂಡು ಶ್ರದ್ದಾಂಜಲಿ ಸಲ್ಲಿಸುತ್ತಿದೆ ಈ ನಡುವೆ ಬ್ರಿಟಿಷರೇ ಭಾರತ ನಿಟ್ಟು ತೊಲಗಿ ಚಳವಳಿಯ ಸಂದರ್ಭದಲ್ಲಿ ಮಹತ್ಸದ ಘಟನೆಗಳಿಗೆ ಸಾಕ್ಷಿಯಾಗಿದ್ದ ಮಹಾರಾಷ್ಟದ ಐತಿಹಾಸಿಕ ಅಹಮದ್ ನಗರ್ ಕೋಟೆಯನ್ನು ನವೀಕರಿಸಲಾಗುತ್ತಿದೆ

ಪಂಡಿತ್ ನೆಹರೂ ಈ ಜೈಲಿನಲ್ಲಿಯೇ ತಮ್ಮ ಪ್ರಸಿದ್ದ ಡಿಸ್ಕ ವರಿ ಆಫ್ ಇಂಡಿಯಾ ಗ್ರಂಥವನ್ನು ರಚಿಸಿದ್ದರು ಅಹಮದ್ ನಗರ ಕೊಟೆಯ ಮೊದಲ ಹಂತದ ನವೀಕರಣ ಕಾಮಗಾರಿ ಪೂರ್ಣಗೊಂಡಿದ್ದು ಜಿಲ್ಡಾಡಳಿತದ ಮಾರ್ಗದರ್ಶನದಲ್ಲಿ ಸಶಸ್ತ್ರ ಪಡೆಗಳ ಕೇಂದ್ರ ಮತ್ತು ಅಹಮದ್ ನಗರ್ ಶಾಲೆಯ ಸಿಬ್ಬಂದಿ ಈ ಕಾಮಗಾರಿಗೆ ಮಹತ್ಸದ ಕೊಡುಗೆ ನೀಡಿದ್ದಾರೆ

ದೇಶದ ಹಲವು ರಾಜ್ಯಗಳಲ್ಲಿ ಧಾರಾಕಾರ ಮಳೆ ಮುಂದುವರೆದಿದ್ದು ಸಾಮಾನ್ಯ ಜನಜೀವನ ತೀವ್ರ ಬಾಧಿತವಾಗಿದೆ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ವಿಶೇಷವಾಗಿ ಉತ್ತರ ಒಳನಾದು ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಮಳೆ ಸಂಬಂಧಿತ ಅವಘಡಗಳಲ್ಲಿ ಇದುವರೆಗೆ ಏಳು ಮಂದಿ ಮೃತಪಟ್ಟಿದ್ದಾರೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಇಂದು ತೀವ್ರ ಪ್ರವಾಹ ಬಾಧಿತ ಪ್ರದೇಶಗಳಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಲಿದ್ದಾರೆ ಕೃಷ್ಣಾ ಕಾವೇರಿ ತುಂಗಭದ್ರಾ ಮತ್ತು ನೇತ್ರಾವತಿ ನದಿಗಳಲ್ಲಿ ಪ್ರವಾಹ ಪರಿಸ್ಡಿತಿ ಉಂಟಾಗಿದೆ

ಮಹಾರಾಷ್ಟದ ಪಶ್ಚಿಮ ಜಿಲ್ಲೆಗಳಲ್ಲಿ ಸತತ ಧಾರಾಕಾರ ಮಳೆ ಮುಂದುವರೆದಿದ್ದು ನೆರೆ ಪರಿಸ್ತಿತಿ ಗಂಭೀರವಾಗಿರುವುದರಿಂದ ಕೊಲ್ಲಾಪುರ ಸಾಂಗ್ಲಿ ಸತಾರ ಪುಣೆ ಮತ್ತು ಶೋಲಾಪುರ್ ಜಿಲ್ಲೆಗಳಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ

ಕೇರಳ ರಾಜ್ಯದಲ್ಲಿ ಬಹುತೇಕ ಜಿಲ್ಲೆಗಳಲ್ಲಿ ಸತತ ಮಳೆ ಮುಂದುವರೆದಿದ್ದು ಭೂ ಕುಸಿತ ಮತ್ತು ಪ್ರವಾಹದ ಮುನ್ನೆಚ್ಚರಿಕೆ ನೀಡಲಾಗಿದೆ ಸಾಗರದಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿರುವುದರಿಂದ ಮೀನಿಗಾರರಿಗೆ ವಿಶೇಷ ಮುನ್ನೆಚ್ಚರಿಕೆ ನೀಡಲಾಗಿದೆ ಉತ್ತರ ಪ್ರದೇಶದಲ್ಲಿ ಕೂಡ ನಿನ್ನೆ ಭಾರಿ ಮಳೆಯಾಗಿದೆ ಇನ್ನೂ ಕೆಲವು ದಿನಗಳ ಕಾಲ ರಾಜ್ಯದಲ್ಲಿ ಮಳೆ ಮುಂದುವರೆಯುವ ಬಗ್ಗೆ ಹವಾಮಾನ ಇಲಾಖೆ ಮುನ್ನೂಚನೆ ನೀಡಿದೆ

ದೇಶದ ಈಶಾನ್ಯ ಕರಾವಳಿ ಪ್ರದೇಶದಲ್ಲಿ ಭೂಕಂಪದ ಅನುಭವ ತಿವ್ರವಾಗಿತ್ತು ಎಂದು ಅಲ್ಲಿಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ತೈವಾನ್ಗೆ ಈಗಾಗಲೇ ಲೆಕಿಮಾ ಚಂಡಮಾರುತ ಮುನ್ನೆಚ್ಚರಿಕೆಯನ್ನು ನೀಡಲಾಗಿದೆ ಇದರಿಂದ ದ್ವೀಪದೇಶದಲ್ಲಿ ಈಗಾಗಲೇ ರಭಸದ ಗಾಳಿ ಬೀಸುತ್ತಿದ್ದು ನಾಲೆಯ ವೇಳಗೆ ಭಾರಿ ಮಳೆಯಾಗುವ ನಿರೀಕ್ಷದ ಇದೆ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಣ ಮೂರು ಪಂದ್ನಗಳ ಏಕದಿನ ಸರಣಿಯ ಮೊದಲ ಪಂದ್ನ ಇಂದು ಗಯಾನದ ರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ